ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಭಯೋತ್ವಾದನೆ ಜಾಗತಿಕ ಮಟ್ಲದಲ್ಲಿ ಪ್ರಮುಖ ವಿಷಯವಾಗಿದೆ ಕಾಶ್ಮೀರ ವಿಷಯ ಕುರಿತಂತೆ ಭಾರತ ಕಳವಳ ವ್ಯಕ್ತಪಡಿಸುವಾಗ ಅಟಲ್ ಬಿಹಾರಿ ವಾಜಪೇಯಿ ಅದರ ವಿವರಣೆಯನ್ನೇ ಬದಲಿಸಿದ್ದರು ಮಾಣಿ ಪ್ರಧಾನಿ ವಾಜಪೇಯಿ ಅವರ ಪ್ರಯತ್ನದಿಂದಾಗಿ ಭಾರತ ಅಣ್ವಸ್ತ ರಾಷ್ಟವಾಗಿ ಹೊರಹೊಮ್ಜಿತು ಎಂದರು

ವಾಜಪೇಯಿ ಯಾವುದೇ ಒತ್ತಡಕ್ಕೆ ಬಗ್ಗುತ್ತಿರಲಿಲ್ಲ ಅವರ ಹೆಸರಿನಂತೆಯೇ ಅವರು ಬಲಿಷ್ಣ ನಿಲುವಿಗೆ ಹೆಸರಾಗಿದ್ದರು ಎಂದು ಹೇಳಿದರು ಎಷ್ಟು ವರ್ಷ ಬದುಕುತ್ತೇವೆ ಎನ್ನುವುದು ನಮಗೆ ಮೀರಿದ ವಿಷಯ ಆದರೆ ಹೇಗೆ ಬದುಕುತ್ತೇವೆ ಎನ್ನುವುದು ನಮ್ನ ಆಯ್ನೆಗೆ ನಿಲುಕುವ ವಿಷಯ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೀವನ ಮನುಷ್ಕ ಹೇಗೆ ಬದುಕಬೇಕು ಎನ್ನುವುದಕ್ಕೆ ಮಾದರಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು ಹಿರಿಯ ನಾಯಕರಾಗಿದ್ದ ಅಟಲ್ಜೀ ಅವರ ಜೊತೆಗಿನ ಒಡನಾಟ ಮತ್ತು ಅವರ ಮಾರ್ಗದರ್ಶನವನ್ನು ಸಭೆಯಲ್ಲಿ ಬಿಜೆಪಿ ಹಿರಿಯ ನಾಯಕ ಎಲ್

ಅಡ್ವಾಣಿ ಆರ್ಎಸ್ಎಸ್ ವರಿಷ್ಠ ಮೋಹನ್ ಭಾಗವತ್ ಕಾಂಗ್ರೆಸ್ ಹಿರಿಯ ನಾಯಕ ಗುಲಾಮ್ ನಬಿ ಆಜಾದ್ ಮೊದಲಾದವರು ಸ್ಪರಿಸಿದರು ಗ್ಯಹಸಚಿವ ರಾಜನಾಥ್ ಸಿಂಗ್ ಲೋಕಸಭೆಯ ಉಪಸಭಾಪತಿ ತಂಬಿ ದೊರ್ಲೆ ಕೇಂದ್ರ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಅಗಲಿದ ನಾಯಕನಿಗೆ ಶ್ರದ್ವಾಂಜಲಿ ಸಲ್ಲಿಸಿದರು

ರಾಜಾ ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡು ಅಟಲ್ ಬಿಹಾರಿ ವಾಜಪೇಯಿ ಕುರಿತು ತಮ್ನ ನುಡಿನಮನ ಸಲ್ಲಿಸಿದರು ಈಶಾನ್ಯ ರಾಜ್ಯಗಳ ಪ್ರದೇಶದ ಮಹತ್ವವನ್ನು ಅರಿತ ಮೊದಲ ಪ್ರಧಾನಮಂತ್ರಿ ಎಂದರೆ ಅವರು ಅಟಲ್ ಬಿಹಾರಿ ವಾಜಪೇಯಿ ಎಂದು ಈಶಾನ್ಯ ಪ್ರದೇಶಾಭಿವೃದ್ಧಿ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ತಮ್ನ ಸಚಿವಾಲಯ ಆಯೋಜಿಸಿದ್ದ ಶ್ರದ್ದಾಂಜಲಿ ಸಭೆಯಲ್ಲಿ ಮಾತನಾಡುತ್ತಿದ್ದ ಅವರು ಈಶಾನ್ಯ ರಾಜ್ವಗಳ ಅಭಿವೃದ್ದಿಗೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯು ಅವರ ಕೊಡುಗೆಗಳನ್ನು ಸಚಿವರು ಈ ಸಂದರ್ಭದಲ್ಲಿ ಸ್ಕರಿಸಿದರು

ಏರ್ ಇಂಡಿಯಾದ ಮೊದಲ ವಿಮಾನ ಬೆಂಗಳೂರಿನಿಂದ ಇಂದು ಬೆಳಗ್ಗೆ ವಿಮಾನ ನಿಲ್ದಾಣಕ್ಕೆ ಆಗಮಿಸಿತು ನೆರೆ ಪರಿಸ್ಥಿತಿಯಿಂದಾಗಿ ಕೊಚ್ಚಿಯ ಅಂತಾರಾಷ್ಷೀಯ ವಿಮಾನ ನಿಲ್ದಾಣ ಸ್ವಗಿತಗೊಳಿಸಿರುವ ಕಾರಣ ನೌಕಾಪಡೆಯ ವಿಮಾನ ನಿಲ್ದಾಣದಲ್ಲಿ ಸಣ್ಣ ವಿಮಾನಗಳ ಕಾರ್ಯಾಚರಣೆ ಆರಂಭಿಸಲಾಗಿದೆ ಕೇರಳದಲ್ಲಿ ಅಂತಿಮ ಹಂತದ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಹಲವು ಪ್ರದೇಶಗಳಲ್ಲಿ ನೀರು ಕಡಿಮೆಯಾಗುತ್ತಿದ್ದು ಜನಜೀವನ ಸಹಜ ಸ್ವಿತಿಗೆ ಮರಳುತ್ತಿದೆ ದೂರದ ಪ್ರದೇಶಗಳಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಪಡೆಗಳು ಹೆಲಿಕಾಪ್ಟರ್ ಬಳಸುತ್ತಿವೆ ಎರ್ನಾಕುಲಂನಲ್ಲಿ ರಕ್ಷಣಾ ಕಾರ್ಯಾಚರಣೆ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಸಂತ್ರಸ್ತ ಪ್ರದೇಶಗಳಲ್ಲಿ ಆಹಾರ ನೀರು ಅಗತ್ಯ ವಸ್ತುಗಳ ವಿತರಿಸಲಾಗಿದೆ ರಸ್ತೆ ಮತ್ತು ರೈಲು ಸೇವೆಗಳು ಭಾಗಶ ಆರಂಭಗೊಂಡಿವೆ ವಿದ್ಯುತ್ ಮತ್ತು ದೂರ ಸಂಪರ್ಕವನ್ನು ಸುಹ್ಹಿತಿಗೆ ತರಲು ಪ್ರಯತ್ನ ನಡೆಸಲಾಗುತ್ತಿದೆ

ಕೇಂದ್ರ ಆರೋಗ್ಡ ಸಚಿವ ಜೆ

ಸಾಂಕ್ರಾಮಿಕ ರೋಗ ಹಬ್ಬದಂತೆ ನೋಡಿಕೊಳ್ಳಲು ಸೂಕ್ತ ಮುನ್ನೆಚ್ಚರಿಕೆಗಳನ್ನು ವಹಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ತ್ವರಿತ ಪ್ರಕ್ರಿಯೆಗೆ ವೈದ್ಯಕೀಯ ತಂಡಗಳನ್ನು ಕೇರಳಕ್ಕೆ ಕಳಸಲಾಗಿದ್ದು ಈ ತಂಡಗಳು ತುರ್ತು ವೈದ್ಯಕೀಯ ರಕ್ಷಣೆಯನ್ನು ಒದಗಿಸಲಿವೆ ಎಂದು ತಿಳಿಸಿದ್ದಾರೆ ಕೇರಳ ನೆರೆ ಪರಿಹಾರ ನಿಧಿಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ದೇಣಿಗೆ ನೀಡಲಿದ್ದಾರೆ ಎಂದು ಮುಖ್ಯನ್ಯಾಯಮೂರ್ತಿ ದೀಪಕ್ ಮಿಶ್ರಾ ತಿಳಿಸಿದ್ದಾರೆ ಮುಖ್ಡ ನ್ಯಾಯಮೂರ್ತಿ ಹಾಗೂ ನ್ಯಾಯಮೂರ್ತಿ ಎ ಎಂ ಖನ್ವಿಲ್ತರ್ ಹಾಗೂ ಡಿ ವೈಚಂದ್ರಚೂಡ್ ಅವರನ್ನೊಳಗೊಂಡ ನ್ಯಾಯಪೀಠ ದೇತದ ನ್ಯಾಯಾಲಯಗಳಲ್ಲಿ ಶಾಸಕರು ಸಂಸದರು ವಕೀಲ ವೃತ್ತಿಯಲ್ಲಿ ತೊಡಗುವುದನ್ನು ನಿರ್ಬಂಧಿಸಬೇಕು ಎಂದು ಕೋರಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆಯ ವೇಳೆ ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ

ವೇಣುಗೋಪಾಲ್ ಪ್ರಸ್ತಾಪಿಸಿದಾಗ ನ್ವಾಯಪೀಠ ಈ ವಿಷಯ ತಿಳಿಸಿತು

ಇತರ ಹಿರಿಯ ವಕೀಲರು ಪರಿಹಾರ ನಿಧಿಗೆ ಸಾಕಷ್ಟು ದೇಣಿಗೆಯನ್ನು ನೀಡಿದ್ದಾರೆ

ಡಿ ಆರ್ ಎಫ್ ಸಿಬ್ಬಂದಿ ಅಲ್ಲದೆ ರಾಜ್ಯ ನಾಗರಿಕ ರಕ್ಷಣಾ ಪಡೆಗಳ ತುಕಡಿಗಳೂ ಸೇರಿದಂತೆ ಹಲವಾರು ಸಂಸ್ನೆಗಳು ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಮುಂದುವರೆಸಿದೆ

ಭಾರಿ ಮಳೆಯಿಂದಾಗಿರುವ ಅನಾಹುತಗಳನ್ನು ಸರಿಪಡಿಸಲು ತಿಂಗಳುಗಟ್ಟಲೆ ಸಮಯ ಬೇಕಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ಭೂಕುಸಿತಗಳ ಅವಷೇ

ನೀರಿನಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕುಟುಂಬಗಳ ರಕ್ಷಣೆಗೆ ದೋಣಿಗಳನ್ನು ಬಳಸಲಾಗುತ್ತಿದೆ ಜನರನ್ನು ತೆರವು ಮಾಡಲು ಹಾಗೂ ನೀರು ಆಹಾರ ವಿತರಿಸಲು ವಾಯುಪಡೆಯ ಹೆಲಿಕಾಫ್ಟರ್ಗಳನ್ನು ನಿಯೋಜಿಸಲಾಗಿದೆ

ದೆಹಲಿಯಲ್ಲಿಂದು ರಾಜ್ಯ ಸರ್ಕಾರದ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು ಯೋಜನೆಗಳನ್ನು ಆದ್ದತೆ ಮೇಲೆ ಅನುಷ್ಠಾನಗೊಳಿಸಲು ಸ್ಕ್ರಿಯ ಸಮಾಲೋಚನೆ ಮೂಲಕ ಇತ್ಪರ್ಥಪಡಿಸಲು ಚರ್ಚೆ ನಡೆಸುವಂತೆ ರಾಜ್ಲಗಳಿಗೆ ಸಚಿವರು ಕರೆ ನೀಡಿದ್ದಾರೆ ಆಹಾರ ಭದ್ರತೆ ಕಲ್ಪಿಸಲು ಹಾಗೂ ಜಲ ಲಭ್ಣತೆ ಹೆಚ್ಚಿಸಲು ನದಿಗಳ ಅಂತರ್ ಜೋಡಣೆ ಅತ್ಯಂತ ಮುಖ್ಣವಾದ ಅಂಶವಾಗಿದೆ ತಿಳಿಸಿದ್ದಾರೆ ಮಳೆ ಕೊರತೆ ಹಾಗೂ ಬರ ಪ್ರದೇಶಗಳಿಗೆ ನೀರು ಒದಗಿಸಲು ನದಿಗಳ ಜೋಡಣೆಯಿಂದ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ

ಪಾಕಿಸ್ತಾನದಲ್ಲಿ ಸರ್ಕಾರದ ಸುಗಮ ಬದಲಾವಣೆಯಿಂದ ಪ್ರಜಾಪ್ರಭುತ್ವದಲ್ಲಿ ಜನರ ನಂಬಿಕೆಯನ್ನು ಇಮ್ಮಡಿಗೊಳಿಸಿ ಬಲಪಡಿಸಲು ನೆರವಾಗಲಿದೆ ಎಂಬ ನಂಬಿಕೆಯನ್ನು ನರೇಂದ್ರ ಮೋದಿ ವ್ಯಕ್ತಪಡಿಸಿದ್ದಾರೆ ಉನ್ನತ ಮೂಲಗಳನ್ನು ಉಲ್ಲೇಖಿಸಿ ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಮ್ರಾನ್ ಖಾನ್ ಅವರೊಂದಿಗೆ ನಡೆಸಲಾದ ದೂರವಾಣಿ ಸಂಭಾಷಣೆಯ ವೇಳೆ ಭಾರತ ಉಪಖಂಡದಲ್ಲಿ ಶಾಂತಿ ಭದ್ರತೆ ಹಾಗೂ ಸಮೃದ್ಧಿಯನ್ನು ತರುವ ಮುನ್ನೋಟವನ್ನು ಹಂಚಿಕೊಂಡಿರುವುದಾಗಿ ತಿಳಿದುಬಂದಿದೆ ಭಯೋತ್ವಾದನೆ ಮತ್ತು ಹಿಂಸಾಚಾರದಿಂದ ಮುಕ್ತಗೊಳಿಸಲು ಅಭಿವೃದ್ಧಿಗೆ ಆದ್ಯತೆ ನೀಡಬೇಕಾಗಿದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉತ್ತಮ ನೆರೆಹೊರೆಯ ಸಂಬಂಧ ನಿರ್ಮಿಸಲು ಭಾರತದ ಬದ್ಧತೆಯನ್ನು ಪ್ರಧಾನಿ ವ್ಯಕ್ತಪಡಿಸಿದ್ದಾರೆ ಈ ಪ್ರದೇಶದ ಜನತೆಯ ಒಳಿತಿಗಾಗಿ ರಚನಾತ್ಮಕ ಮತ್ತು ಅರ್ಥಪೂರ್ಣ ತೊಡಗುವಿಕೆಯನ್ನು ಮುಂದುವರೆಸಲಾಗುವುದು ಎಂದು ತಿಳಿಸಿದ್ದಾರೆ

ಗೋರಕ್ಷಕರ ಗುಂಪು ಹಿಂಸೆ ನಿಭಾಯಿಸಲು ಸುಪ್ರೀಂ ಕೋರ್ಟ್ ಕಳೆದ ತಿಂಗಳು ಕೆಲವು ಸೂಚನೆಗಳನ್ನು ಹೊರಡಿಸಿತ್ತು ಅಲ್ಲದೇ ಇಂತಹ ಹಿಂಸೆಗಳನ್ನು ಪತ್ತಿಕ್ಕಲು ಸಂಸತ್ ಹೊಸ ಕಾನೂನು ರೂಪಿಸಲು ಪರಿಶೀಲಿಸಬೇಕೆಂದು ಸಲಹೆ ನೀಡಿತ್ತು ಆಲ್ವಾರ್ನಲ್ಲಿ ನಡೆದ ಗುಂಪು ಹಿಂಸೆಗೆ ಸಂಬಂಧಿಸಿದಂತೆ ರಾಜಸ್ಥಾನ ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನಾ ಕ್ರಮ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆಯ ವೇಳೆ ಮುಖ್ಯನ್ಯಾಯಮೂರ್ತಿ ದೀಪಕ್ ಮಿಪ್ರಾ ನೇತೃತ್ವದ ನ್ಯಾಯಪೀಠ ಈ ಆದೇಶ ಹೊರಡಿಸಿದೆ

ಏಷಿಯನ್ ಕ್ರೀಡಾ ಕೂಟದಲ್ಲಿ ಈ ಸಾಧನೆ ಮಾಡಿರುವ ಮೊದಲ ಭಾರತೀಯ ಮಹಿಳೆ ಎನ್ನುವ ಕೀರ್ತಿಗೆ ವಿನೇಶಾ ಪಾತ್ರರಾಗಿರಾದ್ದಾರೆ ಕುಸ್ತಿಯಲ್ಲಿ ಬಜರಂಗ್ ಪುನಿಯಾ ನಿನ್ನೆ ಭಾರತಕ್ಕೆ ಚಿನ್ನ ಗೆದ್ದುಕೊಟ್ಟದ್ದರು ಇದಕ್ಕೂ ಮುನ್ನ ಶೂಟಿಂಗ್ ವಿಭಾಗದಲ್ಲಿ ಎರಡು ಪದಕಗಳು ಭಾರತದ ಮುಡಿಗೇರಿದ್ದವು ಇದರೊಂದಿಗೆ ಕ್ರೀಡಾಕೂಟದಲ್ಲಿ ಇದುವರೆಗೆ ಭಾರತ ಎರಡು ಚಿನ್ನ ಒಂದು ಬೆಳ್ಳ ಒಂದು ಕಂಚಿನ ಪದಕ ಗೆದ್ದಂತಾಗಿದೆ